ದಾಖಲಾತಿ ಕಡಿಮೆ ಇರುವ ಶಾಲೆಗಳ ವಿಲೀನ ಕ್ರಮಕ್ಕೆ ಬಿಜೆಪಿ ವಿರೋಧ

ಖ್ಯಾತ ಬರಹಗಾರ ಸುಮತೀಂದ್ರ ನಾಡಿಗ್ ವಿಧಿವಶ

ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ದತಾ ಕಾರ್ಯ ಆರಂಭ

ಈ ಪ್ರದೇಶಗಳ ಅನುಕೂಲಕ್ಷಾಗಿ ತುರ್ತು ಯೋಜನೆ ಸಿದ್ದಪಡಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಯೋಜನೆಯ ಅನುಷ್ಠಾನಕ್ಕೆ ಜಿಲ್ಲಾಧಿಕಾರಿಗಳ ಬಳಿ ಸಾಕಷ್ಟು ಹಣಿ ಇದೆ ಎಂದು ತಿಳಿಸಿದರು

ನಗರ ಆಸ್ತಿ ಮಾಲೀಕತ್ವ ದಾಖಲೆ ಯೋಜನೆಯಡಿ ನಕಾಶೆ ಆಕಾರ ಸ್ಥಳದ ಮಾಹಿತಿ ಒಳಗೊಂಡ ದಾಖಲಾತಿಗಳ ಕ್ರೂಢೀಕರಣ ನಡೆಸಲಾಗುವುದು ಶಿವಮೊಗ್ಗ ಜಲ್ಲೆಯಲ್ಲಿ ಈಗಾಗಲೇ ಈ ಕಾರ್ಯ ಪೂರ್ಣಗೊಂಡಿದೆ ಮಂಗಳೂರು ಮತ್ತು ಮೈಸೂರಿನಲ್ಲೂ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಬಳಕ ಸಂಬಂಧಿಸಿದವರಿಗೆ ಆಸ್ತಿ ದಾಖಲಾತಿ ಚೀಟಿ ನೀಡಲಾಗುವುದು ಮುನ್ಸಿಪಾಲ್ಲಿಗಳಗೂ ಸಪ ತೆರಿಗೆ ಸಂಗ್ರಹಿಸಲು ಇದರಿಂದ ಅನುಕೂಲವಾಗುವುದು ಎಂದು ಸಚಿವ ಆರ್

ದೇಶಪಾಂಡೆ ತಿಳಿಸಿದರು

ಸಮಾಜ ಕಲ್ಲಾಣ ಇಲಾಖೆ ಒಟ್ಟು ಎರಡೂವರೆ ಸಾವಿರ ಹಾಸ್ವೆಲ್ಗಳನ್ನು ನಿರ್ವಹಿಸುತ್ತಿದ್ದು ಅಲ್ಲಿ ಊಟದ ವ್ಯವಸ್ಥೆ ವಸತಿ ಮತ್ತಿತರ ಮೂಲ ಸೌಕರ್ಯದ ಸಮಸ್ಯೆಗಳಿದ್ದರೆ ವಿದ್ಯಾರ್ಥಿಗಳು ಈ ಸಹಾಯವಾಣಿಗೆ ಕರೆ ಅಥವಾ ವಾಟ್ಗಆಫ್ ಮೂಲಕ ಸಮಸ್ಯೆ ಹೇಳಕೊಳ್ಳಬಹುದು ಜೊತೆಗೆ ಸಲಹೆಗಳನ್ನು ನೀಡಬಹುದು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು

ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು

ಅವರು ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿ ಬರ ಪರಿಹಾರ ಕಾಮಗಾರಿಗಳಿಗೆ ಯಾವುದೇ ಪರಿಹಾರ ಒದಗಿಸುತ್ತಿಲ್ಲ ಬ್ಬಾಂಕಿಂಗ್ ಸಿಬ್ಬಂದಿ ನೇಮಕಾತಿಯಲ್ಲಿ ಪಕ್ಷಪಾತಿ ನಿಯಮಗಳನ್ನು ಜಾರಿಗೊಳಸಲಾಗುತ್ತಿದೆ ಎಂದು ದೂರಿದರು

ಲೋಕಸಭೆ ಈಗಾಗಲೇ ಅಂಗೀಕಾರ ನೀಡಿದ್ದ ರಾಷ್ಟೀಯ ಹಿಂದುಳದ ಆಯೋಗಕ್ಕೆ ಸಾಂವಿದಾನಿಕ ಸ್ಥಾನಮಾನ ನೀಡುವ ಮಸೂದೆಗೆ ರಾಜ್ಲಸಭೆ ನಿನ್ನೆ ಅನುಮೋದನೆ ನೀಡಿದ್ದು ಬಹುದಿನಗಳ ಕನಸು ಈಡೇರಿದಂತಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ತಿ ಶಾಸಕ ಎನ್ ರವಿಕುಮಾರ್ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ಪ್ರಕಟಣೆಯೊಂದನ್ನು ನೀಡಿ ಅನೇಕ ಜಾತಿಗಳನ್ನು ಹಿಂದುಳದ ವರ್ಗಕ್ಕೆ ಸೇರಿಸಬೇಕು ಎನ್ನುವ ಬೇಡಿಕೆ ಬಹಳ ವರ್ಷಗಳಿಂದಲೂ ಇದೆ ಯಾವ ಜಾತಿಯನ್ನು ಸೇರಿಸಬೇಕು ಯಾವ ಜಾತಿಯನ್ನು ಪಟ್ಟಿಯಿಂದ ಕೈ ಬಿಡಬೇಕು ಎನ್ನುವ ಗೊಂದಲಕ್ಕೆ ಈಗ ತೆರೆ ಎಳೆದಂತಾಗಿದೆ ಎಂದು ಹೇಳಿದ್ದಾರೆ ಜಲ್ಲೆಗಳಲ್ಲಿ ಒಂದು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಕಡಿಮೆ ದಾಖಲಾತಿ ಹೊಂದಿರುವ ಸರ್ಕಾರಿ ತಾಲೆಗಳನ್ನು ಗುರುತಿಸಿ ವಿಲೀನಗೊಳಿಸುವ ಆದೇಶವನ್ನು ಅವರು ಟೀಕಿಸಿದ್ದಾರೆ ಇಂತಹ ಶಾಲೆಗಳನ್ನು ವಿಲೀನಗೊಳಿಸುವ ಬದಲು ಯಾವ ರೀತಿಯಲ್ಲಿ ಮಕ್ಕಳು ಆ ಶಾಲೆಗೆ ಬರಬಹುದು ಎಂಬುವ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಬೇಕು

ಅವುಗಳಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವಂತೆಯೂ ಸಪ ರವಿಕುಮಾರ್ ಆಗ್ರಹ ಪಡಿಸಿದ್ದಾರೆ ತಮಿಳುನಾಡಿನ ಮಾಜ ಮುಖ್ಯಮಂತ್ರಿ ಮತ್ತು ಡಿಎಂಕೆ ವರಿಷ್ಠ ಎಂ ಕರುಣಾನಿಧಿ ವಿಧಿವಶರಾಗಿದ್ದಾರೆ

ಕೆಲದಿನಗಳಿಂದ ತೀವ್ರ ಅಸ್ವಸ್ಥರಾಗಿದ್ದ ಅವರಿಗೆ ಚೆಸ್ಟೈನ ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು

ಅವರ ನಿಧನದಿಂದ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಮುಖ ಅಧ್ಯಾಯವೊಂದು ಮುಕ್ತಾಯವಾಗಿದೆ ಅವರ ಅಸಂಖ್ಯ ಅಭಿಮಾನಿಗಳು ಕಾವೇರಿ ಆಸ್ಪತ್ರೆಯ ಬಳಿ ಸೇರಿದ್ದಾರೆ ತಮಿಳುನಾಡಿನಾದ್ಯಂತ ಭದ್ರತೆಯನ್ನು ಬಿಗಿಗೊಳಸಲಾಗಿದೆ ರಾಜ್ಯ ಮತ್ತು ತಮಿಳುನಾಡು ಗಡಿ ಜಿಲ್ಲೆಗಳು ಮತ್ತು ಬೆಂಗಳೂರು ಸಗರದಲ್ಲಿ ಯಾವುದೇ ಅಹಿತಕರ ಫಟನೆಗಳಿಗೆ ಅವಕಾಶವಾಗದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರದ ಆದೇಶ ನೀಡಿದೆ ಮುನ್ನಚ್ಚರಿಕೆ ಕ್ರಮವಾಗಿ ತಮಿಳುನಾಡಿಗೆ ಹೋಗುವ ಎಲ್ಲಾ ಬಸ್ ಸೇವೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸ್ವಗಿತಗೊಳಿಸಿದೆ

ಪೃದಯ ಮತ್ತು ಮೂತ್ರಪಿಂಡ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರನ್ನು ಕಳೆದ ವಾರ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಸುಮತೀಂದ್ರ ನಾಡಿಗ್ ಅವರು ನ್ಯಾಷನಲ್ ಬುಕ್ಟ್ರಪ್ಸ್ನ ಅಧ್ಯಕ್ಷರಾಗಿದ್ದರು ಗೋವಾ ಮತ್ತು ಬೆಂಗಳೂರುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಅವರು ಕವಿ ವಿಮರ್ಶಕ ಮತ್ತು ಕಾದಂಬರಿಕಾರರಾಗಿ ಹೆಸರಾಗಿದ್ದರು ನಿಮ್ಮ ಶ್ರೇಮಕುಮಾರಿಯ ಜಾತಕ ಎಂ ಗೋಪಾಲಕೃಷ್ಣ ಅಡಿಗ ಬೊಕ್ಕತಲೆಯ ನರ್ತಕಿ ಸಹಾಸ ಕಾರ್ಕೋಟಕ ಸೇರಿದಂತೆ ಪಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ ಗಣ್ಣರು ಮತ್ತು ಅತಿ ಗಣ್ಣರಿಗೆ ಮಾತ್ರ ಸೀಮಿತವಾಗಿದ್ದ ರಾಜಭವನ ಪ್ರವೇಶ ಸ್ನಾತಂತ್ರ್ಯೋತ್ಸವ ಅಂಗವಾಗಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿರಲಿದೆ

ರಾಜಭವನ ಪ್ರವೇಶ ಸಂಪೂರ್ಣ ಉಚಿತವಾಗಿದ್ದು ಸಾರ್ವಜನಿಕರು ಆನ್ಲೈನ್ ಮೂಲಕ ಬುಕಿಂಗ್ ಮಾಡಬಹುದು ವಿತ್ನ ವಿಖ್ಞಾತ ಮ್ಯೆಸೂರು ದಸರಾ ಮಹೋತ್ತವಕ್ಕೆ ಇನ್ನೆರಡು ತಿಂಗಳು ಬಾಕಿ ಇದ್ದು ಸಿದ್ದತಾ ಕಾರ್ಯ ಆರಂಭಗೊಂಡಿದೆ ಜೆಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಜೆಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದರು

ದೇಶದೆಲ್ಲಡೆ ಈ ಯೋಜನೆ ಯಶ್ನಿಯಾಗಿ ಜಾರಿಯಾಗುತ್ತಿದೆ ಯೋಜನೆಯ ಫಲಾನುಭವಿಗಳಲ್ಲಿ ಒಬ್ಬರಾದ ವಿಜಯಪುರ ಜಿಲ್ಲೆ ಬಸವನಭಾಗೇವಾಡಿ ತಾಲ್ಲೂಕಿನ ಮುಳವಾಡ ಗ್ರಾಮದ ಸಲೀಮ ಖಾಜೆಸಾಬ್ ಬಾಗವಾನ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಜರಟಗಿ ಬಳಿ ಇಂದು ಟ್ರಾಕ್ಷರ್ ಉರುಳಿ ಬಿದ್ದು ಇಬ್ಬರು ಕಾರ್ಮಿಕರು ಮೃತಪಟ್ಟರುವುದಾಗಿ ವರದಿಯಾಗಿದೆ

ಮುನ್ನೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗುವ ಸಂಭವವಿದೆ ಬೆಂಗಳೂರಿನಲ್ಲಿ ಸಾಮಾನ್ನವಾಗಿ ಮೋಡದ ವಾತಾವರಣವಿದ್ದು